ಿ ಸೇಡಂ ಮತ್ತು ದೊಡ್ಡಬಳ್ಳಾಪುರ ತಾಲ್ಲೂಕುಗಳಲ್ಲಿ ಪ್ರಾಯೋಗಿಕವಾಗಿ ರೈತರ ಬೆಳೆ ಸಾಲ ಮನ್ನಾ ಪ್ರಕ್ರಿಯೆ ಪ್ರಾರಂಭ ಮುಖ್ಯಮಂತ್ರಿ ಎಚ್

ಿ ಇಂದು ನರಕ ಚದುರ್ಶಶಿ ಗಣ್ನರಿಂದ ನಾಡಿನ ಜನತೆಗೆ ಶುಭಾಶಯ ವಾರ್ತೆಗಳ ವಿವರ ಭಾರತ ಶಾಂತಿಭೂಮಿಯಾಗಿದ್ದು ಸಹಬಾಳ್ವೆ ನಮ್ನ ಸಂಸ್ಕೃತಿಯ ಮೌಲ್ವವಾಗಿದೆ ಶಾಂತಿ ಎನ್ನುವುದು ನಮ್ನ ಶಕ್ತಿಯೇ ಹೊರತು ನಮ್ಮ ದೌರ್ಬಲ್ಯವಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ಮೊಟ್ಟಮೊದಲ ಆಕ್ರಮಣ ನಿಗ್ರಹ ಪಹರೆ ಕಾರ್ಯಪೂರ್ಣಗೊಳಿಸಿ ಯಶಸ್ವಿಯಾಗಿ ವಾಪಾಸ್ಲಾಗಿರುವ ಐ ಎನ್ ಎಸ್ ಅರಿಹಂತ ಜಲಾಂತರ್ಗಾಮಿಯ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ಅವರು ಐ ಎನ್ ಎಸ್ ಅರಿಹಂತನ ಯತಸ್ನು ಭಾರತದ ಭದ್ರತೆ ಸಾಮರ್ಥ್ಯ ಹೆಚ್ಚಿಸಿದೆ ಇದು ಅಣ್ಣಸ್ತ ಬೆದರಿಕೆ ಒಡ್ಡುವವರಿಗೆ ಸೂಕ್ತ ಉತ್ತರ ನೀಡಿದೆ ಬ್ಯಾಹ ಬೆದರಿಕೆಗಳಿಂದ ಐ ಎನ್ ಎಸ್ ಅರಿಹಂತ ಭಾರತವನ್ನು ರಕ್ಷಿಸಲಿದೆ ಶಾಂತಿಯುತ ವಾತಾವರಣ ನಿರ್ಮಿಸಲು ಐ ಎನ್ ಎಸ್ ಅರಿಹಂತ ಗಣನೀಯ ಕೊಡುಗೆ ನೀಡಲಿದೆ ವಿಶ್ವಾಸಾರ್ಹ ಅಣ್ಣಸ್ತ ಆಕ್ರಮಣ ನಿಗ್ರಹ ಸದ್ಯದ ಅಗತ್ಯವಾಗಿದೆ ಎಂದರು

ಈ ಕುರಿತು ತಮ್ಮ ಫೇಸ್ಬುಕ್ ಪುಟದಲ್ಲಿ ಉಲ್ಲೇಖಿಸಿರುವ ಅವರು ಭೂ ದಾಖಲೆಗಳು ಮತ್ತು ಸರ್ವೇಕ್ಷಣಾ ಇಲಾಖೆಯ ಆಯುಕ್ತ ಮನೀತ್ ಮೌದ್ಗಿಲ್ ನೇತೃತ್ವದ ತಂಡ ಸಾಲಮನ್ನಾ ಯೋಜನೆಗಾಗಿ ವಿಶೇಷ ತಂತ್ರಾಂಶ ರೂಪಿಸಿದ್ದು ಯೋಜನೆಯನ್ನು ಪಾರದರ್ಶಕವಾಗಿ ಜಾರಿಗೊಳಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ

ಖಾಸಗಿ ವಲಯದ ಬ್ಲಾಂಕುಗಳು ರೈತರಿಗೆ ಕೃಷಿ ಸಾಲ ನೀಡುವ ಸಂಬಂಧದಲ್ಲಿ ರೈತರನ್ನು ತೋಷಣೆಗೆ ಒಳಪಡಿಸಿದಲ್ಲಿ ಸರ್ಕಾರ ಸಹಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಆಕ್ಸಿಸ್ ಬ್ಹಾಂಕ್ ಬಂಧನ ವಾರಂಟ್ ಹೊರಡಿಸಿರುವ ಹಿನ್ನೆಲೆ ಕಾನೂನು ತಜ್ಞರಿಂದ ಮಾಹಿತಿ ಪಡೆದಿದ್ದು ಕೃಷಿ ಸಾಲದ ಹೆಸರಿನಲ್ಲಿ ಸಾಲ ನೀಡಿದಲ್ಲಿ ಅಂತಹ ರೈತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಾಧ್ಯವಾಗದು ಈ ಹಿನ್ನೆಲೆ ಆಕ್ಸಿಸ್ ಬ್ಹಾಂಕ್ ಕೈಷಿ ಸಾಲದ ಹೆಸರಿನಲ್ಲಿ ರೈತರಿಗೆ ಶೋಷಣೆ ಮಾಡಿದಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸುವಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಣಮಂತ್ರಿ ಸೂಚಿಸಿದ್ದಾರೆ ರೈತರು ಹಾಗೂ ಆಕ್ಸಿಸ್ ಬ್ಯಾಂಕಿನ ಅಧಿಕಾರಿಗಳೊಂದಿಗೆ ಸಂಧಾನ ಸಭೆ ನಡೆಸುವಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ನಿರ್ದೇಶನ ನೀಡಿದ್ದು ಅದರಂತೆ ಜೆಲ್ಲಾಧಿಕಾರಿಗಳು ನಾಳೆ ಬ್ಯಾಂಕ್ ಅಧಿಕಾರಿಗಳು ಸಭೆ ನಡೆಸಲಿದ್ದಾರೆ ಸಾಲ ಮನ್ನಾ ವಿಚಾರ ಸರ್ಕಾರದ ಹಂತದಲ್ಲಿರುವ ಹಿನ್ನೆಲೆ ಸರ್ಕಾರವೇ ರೈತರ ಸಾಲಕ್ಕೆ ಹೊಣೆಯಾಗಿದೆ ಈ ನಿಟ್ಟನಲ್ಲಿ ಬಾಸಗಿ ಹಾಗೂ ರಾಷ್ಟೀಕೃತ ಬ್ಬಾಂಕ್ಗಳು ರೈತರಿಗೆ ಸಾಲ ವಸೂಲಾತಿಗಾಗಿ ಕಿರುಕುಳ ನೀಡಬಾರದು ಎಂದು ಒತ್ತಾಯಿಸಿ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹುರು ಸೇನೆ ಕಾಯಕರ್ತರು ಆಕ್ಲಿಸ್ ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಆಯಾ ಜಿಲ್ಲಾಡಳಿತದಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು

ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜು ಮಂಡ್ಕದಲ್ಲಿ ಸರ್ಕಾರಿ ಮಹಾವಿದ್ದಾಲಯ ರಾಮನಗರದಲ್ಲಿ ಶ್ರಥಮ ದರ್ಜೆ ಕಾಲೇಜು ಮತ್ತು ಜಮಖಂಡಿಯಲ್ಲಿ ಮಿನಿವಿಧಾನಸೌಧದಲ್ಲಿ ಮತ ಎಣಿಕೆ ನಡೆಯಲಿದೆ ಬೆಳಕಿನ ಹಬ್ಬ ದೀಪಾವಳಿಯನ್ನು ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ

ಡಿ ಕುಮಾರಸ್ವಾಮಿ ಅವರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಈ ಕುರಿತು ತಮ್ಮ ಫೇಸ್ಬುಕ್ ಪುಟದಲ್ಲಿ ಸಂದೇಶ ನೀಡಿರುವ ಅವರು ಪಟಾಕಿ ಸಿಡಿಸುವಾಗ ಸುರಕ್ಷತಾ ಕ್ರಮ ಪಾಲಿಸಿ ಅವಘಡಗಳು ಸಂಭವಿಸದಂತೆ ಎಚ್ಚರ ವಹಿಸಿ ಸುಪ್ರೀಂಕೋರ್ಟ್ನ ಮಾರ್ಗಸೂಚಿಗಳನ್ನು ಪಾಲಿಸಿ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸಿ ಮಾಲಿನ್ಯ ತಡೆಯೋಣ ಎಂದು ಹೇಳಿದ್ದಾರೆ ಈ ಬಾರಿ ಸುಪ್ರೀಂಕೋರ್ಟ್ ತೀರ್ಷಿನಿಂದಾಗಿ ಪರಿಸರ ಸ್ನೇಹಿ ಹಸಿರು ಪಟಾಕಿಗಳಿಗೆ ಆದ್ದತೆ ನೀಡಬೇಕೆಂಬ ಆದೇಶವಿದ್ದರೂ ಸಹ ಮಾರುಕಟ್ಟೆಯಲ್ಲಿ ಸಾಮಾನ್ವ ಪಟಾಕಿಗಳ ಮಾರಾಟವಾಗುತ್ತಿವೆ ಪಟಾಕಿಗಳ ಮಾರಾಟದಲ್ಲಿ ಗಣನೀಯ ಕುಸಿತ ಕಂಡಿದೆ ದಕ್ಷಿಣ ಭಾರತದಲ್ಲಿ ಪಟಾಕಿ ಒಡಿಸುವ ನಿಯಮಾವಳಿಗಳಲ್ಲಿ ಸರ್ವೋಚ್ದ ನ್ಯಾಯಾಲಯ ಸಡಿಲಿಕೆ ನೀಡಿದ್ದರೂ ರಾಜ್ಯ ಸರ್ಕಾರ ಪಟಾಕಿ ಸಿಡಿಸಲು ಮಿತಿ ವಿಧಿಸಿದೆ

ದೀಪಾವಳಿ ಸಂದರ್ಭದಲ್ಲಿ ವಾಯು ಮಾಲಿನ್ನ ನಿಯಂತ್ರಿಸಲು ನ್ವಾಯಾಲಯದ ಆದೇತದ ಅನ್ವಯ ವಿವಿಧ ಇಲಾಖೆಗಳು ಕೈಗೊಳ್ಳಬೇಕಾದ ತ್ರಮಗಳ ಕುರಿತು ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಸರಣಿ ಸ್ವೋಟಕ ಪಟಾಕಿಗಳ ತಯಾರಿಕೆ ಮತ್ತು ಮಾರಾಟ ನಿಷೇಧಿಸಲಾಗಿದೆ

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟಪ್ಪು ಜಯಂತಿ ವೇಳೆ ಪರ ವಿರೋಧದ ಮೆರವಣಿಗೆಗೆ ಅವಕಾಶ ಮಾಡಿಕೊಡುವುದಿಲ್ಲ ಕಾಜ್ಜದ ಎಲ್ಲ ಜಿಲ್ಲೆಗಳ ಸಭಾಂಗಣಗಳಲ್ಲಿ ಮಾತ್ರ ಜಯಂತಿ ಆಚರಣೆಗೆ ಅವಕಾಶ ನೀಡಲಾಗಿದೆ ಎಲ್ಲಿಯೂ ಕೂಡ ಬ್ಲಾನರ್ ಹಾಕುವಂತಿಲ್ಲ ಎಂದರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪ್ರಚೋದನಕಾರಿ ಪೋಸ್ಟ್ ಹಾಕುವವರ ವಿರುದ್ಧವೂ ತ್ರಮ ಕ್ಟೆಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಶಾಂತಿಯುತ ಆಚರಣೆಗೆ ಎಲ್ಲ ತ್ರಮ ಕೈಗೊಳ್ಳಲಾಗಿದೆ ಎಂದರು ರಾಜ್ಯದ ಜನರ ಭಾವನೆಗಳನ್ನು ಗಮನದಲ್ಲಿರಿಸಿ ಪ್ರತಿಷ್ಠೆಯ ವಿಷಯವನ್ನಾಗಿ ಮಾಡದೇ ವಿವಾದಾತ್ಗಕ ವ್ಯಕ್ತಿತ್ವದ ಟಪ್ಪುವಿನ ಜಯಂತಿ ಆಚರಣೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಕೈ ಬಿಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಆಗ್ರಹಿಸಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಕೆ ಬಿಡುಗಡೆ ಮಾಡಿರುವ ಅವರು ದೇಶಪ್ರೇಮ ಮತ್ತು ದೇಶದ ಮಹಾನುಭಾವರ ಬಗ್ಗೆ ಅಭಿಮಾನವಿದ್ದರೆ ಅಬ್ದುಲ್ ಕಲಾಂ ಅಥವಾ ಅಬ್ದುಲ್ ಹಮೀದ್ ಅವರ ಜಯಂತಿಯನ್ನು ಸರ್ಕಾರ ಆಚರಿಸಲಿ ಎಂದಿದ್ದಾರೆ ನಿಯಮಿತ ಆಹಾರ ವಿಹಾರ ಸಕಾಲದಲ್ಲಿ ನಿದ್ರೆ ಯೋಗ ಪ್ರಾಣಾಯಾಮಗಳಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಬಹುದಾಗಿದೆ ಎಂದು ಸಂಸದ ಶಿವಕುಮಾರ ಉದಾಸಿ ಹೇಳಿದ್ದಾರೆ ಗದಗ್ನಲ್ಲಿ ನಿನ್ನೆ ರಾಷ್ಟೀಯ ಆಯುರ್ವೇದ ದಿನದ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಹಾಂತಿ ಎನ್ನುವುದು ನಮ್ಮ ಶಕ್ತಿಯೇ ಹೊರತು ದೌರ್ಬಲ್ಯವಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಿ ಇಂದು ನರಕ ಚದುರ್ಶಶಿ ಗಣ್ನರಿಂದ ನಾಡಿನ ಜನತೆಗೆ ಶುಭಾಶಯ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು